ಕೊರೋನಾ ವೈರಾಣು ಭೀತಿ ಬ್ರಸೆಲ್ಸ್ನಲ್ಲಿ ಭಾರತ ಐರೋಪ್ನ ಒಕ್ಕೂಟ ಶ್ವಂಗಸಭೆಯಲ್ಲಿ ಪ್ರಧಾನಮಂತ್ರಿ ಸರೇಂದ್ರ ಮೋದಿ ಭಾಗಿಯಾಗುವ ದಿನಾಂಕ ಮನರ್ ನಿಗದಿ

ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ ಅನುಚಿತ ವರ್ತನೆ ಹಿನ್ನೆಲೆಯಲ್ಲಿ ಲೋಕಸಭೆ ಅಧಿವೇಶನದ ಉಳಿದ ಅವಧಿಗೆ ಕಾಂಗ್ರೆಸ್ನ ಏಳು ಸದಸ್ನರ ಅಮಾನತು

ನವದೆಪಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಕವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ತಜ್ಞ ವೈದ್ಯರ ಸಲಹೆ ಮೇರೆಗೆ ಬ್ರಸೆಲ್ಸ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡುವ ದಿನಾಂಕವನ್ನು ಮನರ್ ನಿಗದಿ ಮಾಡಲು ಭಾರತ ಮತ್ತು ಐರೋಪ್ಯ ಒಕ್ಕೂಟ ಒಪ್ಪವೆ ಎಂದರು ಜಾಗತಿಕ ಆರೋಗ್ಯದ ಬಗ್ಗೆ ಭಾರತ ಮತ್ತು ಐರೋಪ್ಯ ಒಕ್ಕೂಟಕ್ಕಿರುವ ಸಮಾನ ಕಳಕಳಿ ಮತ್ತು ಬದ್ಧಕೆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದರು ಇರಾನ್ನಲ್ಲಿ ನೆಲೆಸಿರುವ ಯಾವುದೇ ಭಾರತೀಯ ಪ್ರಜೆಗೆ ಕೊರೋನಾ ವೈರಾಣು ಸೋಂಕು ಇರುವುದು ಪತ್ತೆಯಾಗಿಲ್ಲ ಎಂದು ವಕ್ತಾರರು ತಿಳಿಸಿದರು ಭಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಅಸೀನಾ ನೀಡಿರುವ ಆಪ್ವಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮ್ಮತಿಸಿದ್ದಾರೆ ಎಂದು ವಕ್ತಾರರು ತಿಳಿಸಿದರು ಈ ಉತ್ಸವಗಳಲ್ಲಿ ಪಾಲ್ಗೊಳ್ಳಲು ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಭೇಟಿ ನೀಡಲಿದ್ದಾರೆ ಜಾಗತಿಕ ಸಂಸ್ಥೆಗಳ ಟೀಕೆಗಳ ಬಗ್ಗೆ ಪ್ರತಿಕ್ರಿಯೆಸಿದ ವಕ್ತಾರರು ದೆಹಲಿಯಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಅತ್ಕಂತ ವೇಗವಾಗಿ ಮರುಕಳಿಸುತ್ತಿದೆ

ಪರ್ಷವರ್ಧನ್ ಹೇಳಿದ್ದಾರೆ ಕೊರೋನಾ ವೈರಾಣು ವ್ಯಾಪಿಸುತ್ತಿದೆ ಎಂಬ ಭೀತಿ ಹಿನ್ನೆಲ್ಲೆಯಲ್ಲಿ ರಾಜ್ಯಸಭೆಯಲ್ಲಿಂದು ಈ ಹೇಳಿಕೆ ನೀಡಿದರು ದೇಶದ ಎಲ್ಲಾ ರಾಜ್ಯಗಳ ಮತ್ತು ಆಸ್ಪತ್ರೆಗಳ ಮುಖ್ಯಸ್ಥರಿಗೆ ರಾಷ್ಟಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಸರ್ಕಾರ ನಾಳೆ ಆಯೋಜಿಸಿದೆ ಎಂದು ಅವರು ಹೇಳಿದರು

ಪರಿಸ್ಟಿತಿಯನ್ನು ನಿಯಂತ್ರಿಸುವ ಸಂಬಂಧ ಕೈಗೊಂಡಿರುವ ಸಿದ್ದತೆಗಳ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಖುದ್ವಾಗಿ ಪರಿಶೀಲಿಸುತ್ತಿದ್ದಾರೆ ಎಂದು ಡಾ ಹರ್ಷವರ್ಧನ್ ಹೇಳಿದರು ಆರೋಗ್ಯ ಸಚಿವಾಲಯ ಅಲ್ಲದೆ ಸಚಿವರ ತಂಡ ಪರಿಸ್ಥಿತಿ ಕುರಿತು ಅವಲೋಕಿಸುತ್ತಿದೆ ಮಾತ್ರವಲ್ಲ ವಿಶ್ವ ಆರೋಗ್ಯ ಸಂಘಟನೆಯೊಂದಿಗೂ ಭಾರತ ನಿಕಟ ಸಂಪರ್ಕದಲ್ಲಿದೆ ಎಂದರು ವಿದೇಶಗಳಿಂದ ವಿಮಾನ ನಿಲ್ದಾಣಗಳಿಗೆ ಬಂದಿಳಿಯುತ್ತಿರುವ ಎಲ್ಲಾ ಪ್ರಯಾಣಿಕರನ್ನು ಸಾಮೂಹಿಕ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ಮಾಸ್ಕ್ ಮತ್ತಿತರ ಸಂರಕ್ಷಣಾ ಸಾಮಗ್ರಿಗಳನ್ನು ಅಗತ್ತ ಪ್ರಮಾಣದಲ್ಲಿ ಸಂಗ್ರಹಿಸಿರುವ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿವೆ ಎಂದರು

ಮಾರಾಣಾಂತಿಕ ಕೊರೋಣ ವೈರಾಣು ವ್ಯಾಪಿಸುತ್ತಿರುವ ಭೀತಿ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವಾಲಯ ಜನರು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಸಲಹೆ ಸೂಚನೆಗಳನ್ನು ಬಿಡುಗಡೆ ಮಾಡಿದೆ ಶುಚಿತ್ವ ಕಾಪಾಡಿಕೊಳ್ಳಬೇಕು ಆಗಿದ್ದಾಗ್ಗೆ ಕೈಗಳನ್ನು ಸಾಬೂನ್ನಿಂದ ಸ್ವಜ್ಞಗೊಳಿಸಿಕೊಳ್ಳಬೇಕು ಕೈಗಳು ತೀರಾ ಕೊಳಕಾದಾಗ ಸಾಬೂನಿನಿಂದ ಪರಿಯುವ ನೀರಿನಲ್ಲಿ ಕೈಕೊಳೆಯಬೇಕು ಹೆಚ್ಚಿನ ಕೊಳಕಾದ ಸಂದರ್ಭದಲ್ಲಿ ಜಿಷಧಿಯುಕ್ತ ಸಾಮಗ್ರಿಯಿಂದ ಕೈಗಳನ್ನು ಶುಚಿಗೊಳಿಸಿಕೊಳ್ಳಬೇಕು ಕೈ ಒರೆಸಿಕೊಳ್ಳುವ ಕಾಗದಗಳನ್ನು ಉಪಯೋಗಿಸಿದ ತಕ್ಷಣ ಕಸದ ಬುಟ್ಟಿಗೆ ಎಸೆಯಬೇಕು ನೆಗಡಿ ಪಾಗೂ ಕೆಮ್ಮುವ ಸಂದರ್ಭದಲ್ಲಿ ಮುಖವನ್ನು ಕರವಸ್ತದಿಂದ ಮುಜ್ಜಿಕೊಳ್ಳಬೇಕು

ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಮಾರಣಾಂತಿಕ ಕೊರೋನಾ ವೈರಾಣು ಕುರಿತು ಹೇಳಿಕೆ ನೀಡಿದ ನಂತರ ಕಾಂಗ್ರೆಸ್ ಎಡಪಕ್ಷಗಳು ಟಿಎಂಸಿ ಡಿಎಂಕೆ ಎಸ್ಪಿ ಬಿಎಸ್ಪಿ ಆಪ್ ಮತ್ತು ಇತರ ಪಕ್ಷಗಳ ಸದಸ್ಯರು ಸಭಾಪತಿ ಪೀಠದ ಮುಂದಿನ ಭಾವಿಗಿಳಿದು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಈ ಹಂತದಲ್ಲಿ ಸಭಾಪತಿ ಎಂ ವೆಂಕಯ್ಯನಾಯ್ತು ಪ್ರತಿಭಟನಾ ನಿರತ ಸದಸ್ಕರನ್ನು ಸಮಾಧಾನಪಡಿಸಲು ಯತ್ನಿಸಿದರಲ್ಲದೆ ತಮ್ಮ ತಮ್ಮ ಸ್ಥಾನಗಳಿಗೆ ಒಂತಿರುಗಿ ಪ್ರಕ್ನೋತ್ತರ ಕಲಾಪಕ್ಷೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಅವರ ಮನವಿಗೆ ಸದಸ್ಯರು ಓಗೊಡದೇ ಇದ್ದಾಗ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು

ಎಸ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿಂದು ಮಂಡಿಸಿದರು

ನೀರಿನ ಭದ್ರತೆ ಭೂ ಸಂಚಯ ಮತ್ತು ಸಾಮೂಹಿಕ ಕ್ಯಷಿ ಕ್ಯಷಿ ಉತ್ತನ್ನಗಳ ಸಂಸ್ಕರಣೆ ಮಾರುಕಟ್ಟಿಗೆ ಉತ್ತೇಜನ ನೀಡಲು ಮತ್ತು ಕೃಷಿ ಹಾಗೂ ತೋಟಗಾರಿಕೆಯನ್ನು ಉದ್ಲಿಮೆಯಾಗಿ ಪರಿಗಣಿಸಲು ಹೊಸ ಕೃಷಿ ನೀತಿ ಜಾರಿ

ಸಭಾಧ್ಯಕ್ಷರ ಪೀಠಕ್ಕೆ ಅಗೌರವ ಹಾಗೂ ಅನುಚಿತ ವರ್ತನೆ ತೋರಿದ ಕಾಂಗ್ರೆಸ್ನ ಏಳು ಲೋಕಸಭಾ ಸದಸ್ನರನ್ನು ಇಂದಿನಿಂದ ಜಾರಿಗೆ ಬರುವಂತೆ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಅಮಾನತುಗೊಳಿಸಲಾಗಿದೆ

ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಮೀನಾಕ್ಷಿ ಲೇಖಿ ಸದಸ್ಯರಾದ ಗೌರವ್ ಗೊಗೋಯ್ ಟಿ

ಇದೇ ಮೊದಲ ಬಾರಿಗೆ ಭಾರತ ಫೈನಲ್ ತಲುಪಿದೆ ಸಿಡ್ನಿಯಲ್ಲಿ ಇಂದು ಬೆಳಿಗ್ಗೆ ನಡೆದ ಭಾರತ ಇಂಗ್ಲೆಂಡ್ ನಡುವಣ ಸೆಮಿ ಫೈನಲ್ ಪಂದ್ಯ ಮಳೆಯ ಕಾರಣ ರದ್ದಾಯಿತು ಮುಂಜಾನೆಯಿಂದಲೇ ಮಳೆ ಸುರಿದ ಕಾರಣ ಒಂದು ಎಸೆತವನ್ನೂ ಕಾಣದೆ ಪಂದ್ಯ ರದ್ದುಗೊಂಡಿತು ಈ ಹಿನ್ನೆಲೆಯಲ್ಲಿ ಲೀಗ್ ಪಂತದಲ್ಲಿ ಹೆಚ್ಚಿನ ಅಂಕ ಪಡೆದ ಆಧಾರದ ಮೇಲೆ ಭಾರತ ತಂಡ ಫೈನಲ್ ತಲುಪಿದೆ